ನಾಳೆ ನಾಮಪತ್ರ ವಾಪಸ್ ಪಡೆಯಲು ಕಡೆಯ ದಿನವಾಗಿದೆ

ನಾಳೆ ಉಮೇದುವಾರಿಕೆ ಹಿಂಪಡೆದ ನಂತರ ಚುನಾವಣಾ ಅಖಾಡದ ಸ್ವಷ್ಷ ಚಿತ್ರಣ ದೊರೆಯಲಿದೆ ಎಂದು ನಮ್ಮ ಮುಂಬೈ ಬಾತ್ತೀದಾರರು ವರದಿ ಮಾಡಿದ್ದಾರೆ ಚುನಾವಣಾ ಪ್ರಚಾರ ಬಿರುಸು ಪಡೆಯುತ್ತಿದ್ದು ಭಾನುವಾರವಾದ ಇಂದು ಕೂಡ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಚುನಾವಣಾ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಹರಿಯಾಣದಲ್ಲಿ ನಾಮಪತ್ರಗಳು ಪರಿಶೀಲನೆಯಲ್ಲಿದ್ದು

ಹರಿಯಾಣದಲ್ಲೂ ಚುನಾವಣಾ ಚಟುವಟಿಕೆ ಬಿರುಸುಗೊಂಡಿದೆ ಜಮ್ಮ ಮತ್ತು ಕಾಶ್ವೀರದ ಪರಿಸ್ಥಿತಿ ಸಹಜಸ್ಥಿತಿಯಲ್ಲಿದೆ ಎಂದು ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ ಸುದ್ದಿಸಂಸ್ಟೆಯೊಂದಿಗೆ ಮಾತನಾಡಿದ ಅವರು ಜಮ್ಮ ಕಾಶ್ವೀರಕ್ಕೆ ನೀಡಿದ್ದ ವಿಶೇಷಾಧಿಕಾರ ರದ್ದುಪಡಿಸಿದ ನಂತರ ಅಲ್ಲಿನ ಜನ ಸಂತಸಗೊಂಡಿದ್ದಾರೆ ದೇಶದ ವಿವಿಧ ಭಾಗಗಳಲ್ಲಿನ ಜನತೆಗೆ ದೊರೆಯುತ್ತಿರುವ ಅಭಿವೃದ್ದಿ ಹಾಗೂ ಸೌಲಭ್ಯಗಳು ಕಾಶ್ಮೀರ ಕಣಿವೆ ರಾಜ್ಯಗಳಿಗೂ ಲಭಿಸಲಿದೆ ಎಂದರು ಕಣಿವೆ ಪ್ರದೇಶದಲ್ಲಿ ಮಾಧ್ಯಮಗಳ ಮೇಲೆ ಯಾವುದೇ ರೀತಿಯ ನಿರ್ಬಂಧ ವಿಧಿಸಿಲ್ಲ ನಿಯಮಿತವಾಗಿ ಪತ್ರಿಕೆಗಳು ಯಾವುದೇ ಸಂಕಷ್ಟವಿಲ್ಲದೆ ಹೊರ ಬರುತ್ತಿದೆ ಮಾಧ್ಯಮ ಪ್ರತಿನಿಧಿಗಳು ಯಾವುದೇ ಪ್ರದೇಶಗಳಿಗೆ ಭೇಟಿ ನೀಡಿ ವರದಿ ಮಾಡುವ ಮುಕ್ತ ಸ್ವಾತಂತ್ರ್ಯ ಹೊಂದಿದ್ದಾರೆ ಎಂದರು ಕಣಿವೆ ರಾಜ್ಯದಲ್ಲಿ ಮಾನವಹಕ್ಕುಗಳ ಉಲ್ಲಂಘನೆಯಾಗುತ್ತಿದೆ ಎಂದು ಕೆಲವು ವಿದೇಶಿ ಮಾಧ್ಯಮಗಳು ಮಾಡಿರುವ ವರದಿಗಳು ಆಧಾರ ರಹಿತ ಹರಿಯಾಣ ಮತ್ತು ಮಹಾರಾಷ್ಷ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಲುಕೊಂಡು ಜಮ್ನು ಕಾಶ್ಮೀರಕ್ಕೆ ವಿಶೇಷ ಅಧಿಕಾರ ರದ್ದುಪಡಿಸಲಾಗಿದೆ ಎಂಬ ಪ್ರತಿಪಕ್ಷಗಳ ಆರೋಪವನ್ನು ಪ್ರಕಾಶ್ ಜಾವಡೇಕರ್ ತಳ್ಳಹಾಕಿದರು ಮನುಷ್ಣನ ವರ್ತನೆ ಮನೊಧೋರಣೆ ಹಾಗೂ ಸಾಮಾಜಿಕ ಆಯಾಮವನ್ನು ಬದಲಿಸುವ ಸಾಮರ್ಥ್ಲ ಕವಿತೆಗೆ ಇದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಲನಾಯ್ಡು ಹೇಳಿದ್ದಾರೆ

ದೇಶಕ್ಕೆ ವಿಜ್ಞಾನಿಗಳು ವೈದ್ದರು ಇಂಜಿನಿಯರ್ಗಳು ಹೇಗೆ ಅಗತ್ತವೊ ಅದೇರೀತಿ ಬರಹಗಾರರು ಕಲಾವಿದರು ಮತ್ತು ಸಂಗೀತಗಾರರು ಸಹ ಅಗತ್ಯವಾಗಿದ್ದಾರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದರಲ್ಲೂ ಶಾಲೆಗಳಲ್ಲಿ ಕವಿತೆ ಓದುವ ಹಾಗೂ ಅದರ ಭಾವಾರ್ಥವನ್ನು ವಿವರಿಸುವ ಕಾರ್ಯಕ್ಕೆ ಆದ್ದತೆ ನೀಡಬೇಕು

ರಾಜಸ್ತಾನ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಇಂದ್ರಜಿತ್ ಮೊಹಂತಿ ಅಧಿಕಾರ ಸ್ವೀಕರಿಸಿದ್ದಾರೆ ರಾಜಸ್ತಾನದ ಜೈಪುರ ರಾಜಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಲಪಾಲ ಕಲ್ರಾಜ್ ಮಿಶ್ರಾ ನೂತನ ಮುಖ್ಲನ್ಲಾಯಮೂರ್ತಿಯವರಿಗೆ ಗೌಪ್ಲತಾ ಪ್ರತಿಜ್ಞಾವಿಧಿ ಬೋಧಿಸಿದರು

ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯ ನ್ಯಾಯಮೂರ್ತಿಗಳು ರಾಜ್ಯದಲ್ಲಿ ನ್ಯಾಯಾಂಗ ವ್ಯವಸೈಯನ್ನು ಸುಧಾರಿಸಲು ಸಾಧ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಹಿಮಾಚಲ ಪ್ರದೇಶದ ಹೈಕೋರ್ಟ್ನ ಮುಖ್ಯ ನ್ವಾಯಮೂರ್ತಿಯಾಗಿ ಲಿಂಗಪ್ಪ ನಾರಾಯಣಸ್ವಾಮಿ ಅಧಿಕಾರ ಸ್ವೀಕರಿಸಿದರು ಶಿಮ್ಲಾದ ರಾಜಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಬಂಡಾರು ದತ್ತಾತ್ರೇಯ ನೂತನ ಮುಖ್ಯನ್ಯಾಯಮೂರ್ತಿಯವರಿಗೆ ಗೌಪ್ಟತೆಯ ಪ್ರತಿಜ್ವಾವಿಧಿ ದೋಧಿಸಿದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಜೈರಾಮ್ ಠಾಕೂರ್ ಹಾಜರಿದ್ದರು

ಹಣಕಾಸು ಸಚಿವಾಲಯದ ಆಯವ್ಯಯ ವಿಭಾಗ ಈ ಕುರಿತು ಸುತ್ತೋಲೆ ಹೊರಡಿಸಿದ್ದು ಹಣಕಾಸು ಇಲಾಖೆಯ ವೆಚ್ಲ ವಿಭಾಗದ ಕಾರ್ಯದರ್ಶಿಯವರು ಇತರೆ ಇಲಾಖೆಗಳ ಕಾರ್ಯದರ್ಶಿಗಳು ಹಾಗೂ ಹಣಕಾಸು ಸಲಹೆಗಾರರ ಜೊತೆ ಚರ್ಜೆ ನಡೆಸಿ ಬಜೆಟ್ ಅಂದಾಜುಗಳನ್ನು ಸಿದ್ದಪಡಿಸಲಿದ್ದಾರೆ ನವೆಂಬರ್ ಮೊದಲ ವಾರದವರೆಗೆ ಪೂರ್ವ ಬಜೆಟ್ ಸಭೆಗಳು ನಡೆಯಲಿವೆ ಎಂದು ಸುತ್ತೋಲೆ ತಿಳಿಸಿದೆ

ಥಾಮಸ್ ಅವರನ್ನು ಮುಂಬೈ ಆರ್ಥಿಕ ಅಪರಾಧ ವಿಭಾಗದ ಪೊಲೀಸರು ಶುಕ್ರವಾರ ಬಂಧಿಸಿದ್ದರು ಗುರುವಾರದಂದು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬ್ಯಾಂಕ್ನ ವಸತಿ ಅಭಿವೃದ್ದಿ ಮತ್ತು ಮೂಲಸೌಕರ್ಯ ವಿಭಾಗದ ನಿರ್ದೇಶಕರುಗಳಾದ ರಾಕೇಶ್ ವಾದ್ವಾನಿ ಹಾಗೂ ಅವರ ಪುತ್ರ ಸಾರಾಂಗ್ ಅವರನ್ನೂ ಸಹ ಬಂಧಿಸಲಾಗಿದ್ದು

ದೇಶದ ವಿವಿಧೆಡೆ ಇಂದು ಮಹಾ ಅಷ್ಷಮಿಯನ್ನು ಧಾರ್ಮಿಕ ಆಚರಣೆಗಳೊಂದಿಗೆ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ

ಕುಮಾರಿ ಪೂಜೆ ಹಾಗೂ ಸಂಧಿ ಪೂಜೆ ಈ ದಿನದ ವಿಶೇಷ ಗುಜರಾತಿನ ಅಹಮದಾಬಾದ್ ಹಾಗೂ ಸೂರತ್ನಲ್ಲಿ ವಿದೇಶಿ ಪ್ರವಾಸಿಗರೂ ಕೂಡ ಗಾರ್ಭಾ ನೃತ್ಯದಲ್ಲಿ ಪಾಲ್ಗೊಂಡು

ರಾಜ್ಯದ ಹಲವೆಡೆ ಮಳೆ ಸುರಿಯುತ್ತಿದ್ದರೂ ಕೂಡ ಗಾರ್ಭಾ ನೃತ್ಯಗಾರರ ಉತ್ಲಾಹ ಕುಂದಿಲ್ಲಾ ಅಸ್ಸಾಂನಲ್ಲೂ ದುರ್ಗಾ ಪೂಜೆಯನ್ನು ಸಡಗರದಿಂದ ಆಚರಿಸಲಾಗುತ್ತಿದೆ ರಾಜ್ಜದ ವಿವಿಧೆಡೆ ಪೆಂಡಾಲ್ ಗಳಲ್ಲಿ ದುರ್ಗಾ ಮೂರ್ತಿಯನ್ನು ಪ್ರತಿಷ್ಟಾಪಿಸಿ ವಿಶೇಷವಾಗಿ ಅಲಂಕರಿಸಲಾಗಿದೆ ದುರ್ಗಾಷ್ಟಮಿಯಾದ ಇಂದು ಸಾಂಶ್ರದಾಯಿಕವಾಗಿ ಪೂಜೆ ಪುನಸ್ತಾರಗಳು ಜರುಗುತ್ತಿದ್ದು ಸಂಭಮದಿಂದ ಹಬ್ಲವನ್ನು ಆಚರಿಸಲಾಗುತ್ತಿದೆ ಶಾಂತಿಯುತ ದುರ್ಗಾಪೂಜೆ ಆಚರಣೆಗೆ ಜಿಲ್ಲಾಡಳಿತ ಸಕಲ ವ್ಯವಸ್ಥೆ ಕಲ್ಪಿಸಿದೆ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾಪೂಜೆಯನ್ನು ಧಾರ್ಮಿಕ ಶ್ರದ್ದಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ ಮಹಾ ಅಷ್ಟಮಿಯ ಅಂಗವಾಗಿ ಇಂದು ಸಾರ್ವಜನಿಕವಾಗಿ ಪ್ರತಿಷ್ಟಾಪಿಸಲಾಗಿರುವ ದುರ್ಗಾ ಪೆಂಡಾಲ್ ಗಳಲ್ಲಿ ಜನರು ವಿಶೇಷ ಪೂಜೆ ಸಲ್ಲಿಸಿದರು ಬೇಲೂರು ಮಠದಲ್ಲಿ ಇಂದು ನಡೆದ ಕುಮಾರಿ ಪೂಜೆಯಲ್ಲಿ ನೂರಾರು ಮಂದಿ ಪಾಲ್ಗೊಂಡಿದ್ದರು ಎಲ್ಲಾ ವಯೋಮಾನದ ಜನರು ಹೊಸ ಬಟ್ಟೆಗಳನ್ನು ಧರಿಸಿ ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು ಕೋಲ್ಕತ್ತಾದ ಮೇಯರ್ ಫಿರಾದ್ ಹಕ್ಕೀಂ ದಕ್ಷಿಣಾ ಕೋಲ್ಕತ್ತಾದ ವಿವಿಧ ಧಾರ್ಮಿಕ ಪೂಜಾ ಸ್ಥಳಗಳಿಗೆ ಅನಾಥರು ಹಿರಿಯ ನಾಗರೀಕರು ಹಾಗೂ ವಿಶೇಷ ಚೇತನರೊಂದಿಗೆ ಭೇಟ ನೀಡಿ ಅವರೂ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದು ವಿಶೇಷವಾಗಿತ್ತು ತ್ರಿಪುರದಲ್ಲಿ ದುರ್ಗಾ ಪೂಜೆಯನ್ನು ಧಾರ್ಮಿಕ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ ಸಾರ್ವಜನಿಕವಾಗಿ ದುರ್ಗಾದೇವಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು ದೇವಾಲಯಗಳಲ್ಲೂ ವಿಶೇಷ ಪೂಜೆ ನಡೆಯುತ್ತಿದೆ ರಾಯಲ್ ಪ್ನಾಲೇಸ್ನಲ್ಲಿರುವ ದೇವಾಲಯ ಶತಮಾನದ ಇತಿಹಾಸಹೊಂದಿದ್ದು ಇಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ ದುರ್ಗಾದೇವಿಗೆ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಬಲಿಕೊಡಬಾರದು ಎಂದು ಹೈಕೋರ್ಟ್ ಆದೇಶ ನೀಡಿದ್ದು ಈ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಗೆ ಮಾತ್ರ ಮನ್ನಣೆದೊರೆಯುತ್ತಿದೆ ಯಾವುದೇ ಜಾತಿ ಭೇದಭಾವವಿಲ್ಲದೆ ಸಮಾನರೀತಿಯಲ್ಲಿ ದೇವಿಯ ಆರಾಧನೆ ನಡೆಯುತ್ತಿದೆ ದುರ್ಗಾಪೂಜೆಯ ಅಂಗವಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ದು ಪ್ರಧಾನಮಂತ್ರಿ ನರೇಂದ್ರಮೋದಿ ದೇಶದ ಜನತೆಗೆ ಶುಭ ಕೋರಿದ್ದಾರೆ ರಾಷ್ಟಪತಿ ತಮ್ಮ ಸಂದೇಶದಲ್ಲಿ ದುರ್ಗಾಮಾತೆ ದೇಶದ ಜನರ ಜೀವನವನ್ನು ಸಂತಸ ಹಾಗೂ ಸಂಪತ್ತಿನಿಂದ ಸಂಮೃದ್ದಿಗೊಳಿಸಲಿ ಎಂದು ಹಾರೈಸಿದ್ದಾರೆ

ವೆಂಕಯ್ಯನಾಯ್ದು ಈ ಹಬ್ಬ ದುಷ್ಟ ಶಕ್ತಿಯ ವಿರುದ್ಧದ ವಿಜಯದ ಸಂಕೇತವಾಗಿದೆ ಜನರು ತಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಸಾಧಿಸಲು ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಡಿ ಶಕ್ತಿಯುತ ಭಾರತ ನಿರ್ಮಾಣ ಮಾಡಲಿ ಎಂದು ಆಶಿಸಿದ್ದಾರೆ ಶ್ರಧಾನಮಂತ್ರಿ ನರೇಂದ್ರಮೋದಿ ಪ್ರಪಂಚದ ವಿವಿಧ ಭಾಗಗಳಲ್ಲಿ ದುರ್ಗಾಪೂಜೆಯನ್ನು ಸಂಭಮದಿಂದ ಆಚರಿಸಲಾಗುತ್ತಿದ್ದು ದುರ್ಗಾಮಾತೆ ಜನರಿಗೆ ಸಂತಸ ಸಂಮೃದ್ದಿಯೊಂದಿಗೆ ಉತ್ತಮ ಜೀವನವನ್ನು ಕರುಣಿಸಲಿ ಎಂದು ಹಾರೈಸಿದ್ದಾರೆ